ಇಂದು ಅವರು ವಾರಣಾಸಿ ಅಜಂಘಡ ಮತ್ತು ಮಿರ್ಜಾಪುರ ಜಿಲ್ಲೆಗಳಲ್ಲಿ ವಿವಿಧ ಅಭಿವೃದ್ದಿ ಯೋಜನೆಗಳ ಲೋಕಾರ್ಪಣೆ ಮತ್ತು ಶಿಲಾನ್ಯಾಸ ನೆರವೇರಿಸಲಿದ್ದಾರೆ

ಈ ಯೋಜನೆಯಿಂದ ಬಾರಬಂಕಿ ಅಮೇಥಿ ಸುಲ್ತಾನ್ಪುರ್ ಫೈಝಾಬಾದ್ ಅಂಬೇಡ್ಕರ್ ನಗರ ಅಜಂಘಡ್ ಮಾವ್ ಮತ್ತು ಗಾಜಿಯಾಬಾದ್ ಸೇರಿದಂತೆ ಹಾಗೂ ಪೂರ್ವ ಉತ್ತರ ಪ್ರದೇಶದ ಪ್ರಮುಖ ನಗರಗಳು ಐತಿಹಾಸಿಕ ಪಟ್ಟಣಗಳೊಂದಿಗೆ ಅಲ್ಲಿನ ರಾಜಧಾನಿ ಲಕ್ನೋಕ್ಕೆ ನೇರ ಸಂಪರ್ಕ ದೊರಕಲಿದೆ ಈ ಯೋಜನೆ ಪೂರ್ಣಗೊಂಡರೆ ನೋಯ್ವಾದ ಮೂಲಕ ಉತ್ತರ ಪ್ರದೇಶದ ಪಲವು ನಗರಗಳು ಮತ್ತು ಪಟ್ಟಣಗಳು ರಾಷ್ಟ ರಾಜಧಾನಿ ನವದೆಹಲಿಗೆ ನೇರ ಸಂಪರ್ಕ ದೊರಕುತ್ತದೆ

ಇದೇ ವೇಳೆ ಪ್ರಧಾನಿಯವರು ವಾರಣಾಸಿ ನಗರ ಅನಿಲ ವಿತರಣಾ ಯೋಜನೆ ಮತ್ತು ವಾರಣಾಸಿ ಬಲ್ಲಿಯಾ ಇಎಂಯು ರೈಲು ಸೇವೆಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಸ್ಟಾರ್ಟ್ ಸಿಟಿ ಯೋಜನೆ ಮತ್ತು ನಮಾಮಿ ಗಂಗೆ ಯೋಜನೆಯಡಿ ಪಂಚಕೋಷಿ ಪರಿಕ್ರಮ ಮಾರ್ಗ ಮತ್ತು ಇತರ ಪಲವು ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಮಾತ್ರವಲ್ಲ ಅಂತಾರಾಷ್ಟೀಯ ಕನ್ವೆಂಷನ್ ಸೆಂಟರ್ಗೆ ಗುದ್ದಲಿಪೂಜೆ ನೆರವೇರಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮ್ಮಖದಲ್ಲಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮೇರಿ ಕಷಿ ಎಂಬ ಕೃತಿಯನ್ನು ಬಿಡುಗಡೆ ಮಾಡಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಮಿರ್ಜಾಪುರ್ಗೆ ಭೇಟ ನೀಡಲಿದ್ದು ಬನ್ಲಾಗರ್ ಕಾಲುವೆ ಯೋಜನೆಯನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ ಈ ಯೋಜನೆ ಈ ಪ್ರಾಂತ್ಯದಲ್ಲಿ ನೀರಾವರಿಗೆ ಹೆಚ್ಚನ ಅನುಕೂಲ ಮಾಡಿಕೊಡಲಿದ್ದು ಮಿರ್ಜಾಪುರ ಮತ್ತು ಅಲಹಾಬಾದ್ ಜಿಲ್ಲೆಗಳ ರೈತರಿಗೆ ಸಾಕಷ್ಟು ಅನುಕೂಲವಾಗಲಿದೆ ಇದೇ ವೇಳೆ ಮಿರ್ಜಾಪುರ್ ವೈದ್ಯಕೀಯ ಕಾಲೇಜು ಕಟ್ಟಡಕ್ಕೆ ಶಿಲಾನ್ಯಾಸ ಸಮಾರಂಭ ನೆರವೇರಿಸಲಿದ್ದು

ಹೆಡ್ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಇಂದಿನಿಂದ ಎರಡು ದಿನಗಳ ಕಾಲ ಮನಾಮಕ್ಕೆ ಭೇಟ ನೀಡಲಿದ್ದು ಬಹರೈನ್ನ ವಿದೇಶಾಂಗ ಸಚಿವರೊಂದಿಗೆ ಎರಡನೇ ಉನ್ನತ ಜಂಟಿ ಆಯೋಗದ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ ಪ್ರವಾಸದ ಅವಧಿಯಲ್ಲಿ ಸುಷ್ನಾ ಸ್ವರಾಜ್ ಅವರು ನ್ನೂ ಚಾನ್ಸರಿ ಕಟ್ಟಡವನ್ನು ಉದ್ವಾಟಿಸಿ ಭಾರತೀಯ ಸಮುದಾಯವನ್ನು ಉದ್ದೇತಿಸಿ ಮಾತನಾಡಲಿದ್ದಾರೆ ಮಾತ್ರವಲ್ಲ ಅಲ್ಲಿನ ರಾಜಕೀಯ ನಾಯಕರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಉಭಯ ದೇಶಗಳ ನಡುವಿನ ಸಹಕಾರಕ್ಷೆ ಹೊಸ ಅವಕಾಶಗಳನ್ನು ಒದಗಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ಎಂದು ವಿದೇಶಾಂಗ ವ್ಲವಹಾರಗಳ ಸಚಿವಾಲಯ ಹೇಳಿದೆ ಮಧ್ಯಪ್ರದೇಶದಲ್ಲಿ ನಡೆದ ವ್ಲಾಪಂ ಹಗರಣಕ್ಕೆ ಸಂಬಂಧಿಸಿ ಹಗರಣದ ಪ್ರಮುಖ ರೂವಾರಿ ಡಾ ಜಗದೀಶ ಸಾಗರ್ ಮತ್ತು ಪರೀಕ್ಷಾ ಮಂಡಳಿಯ ಇಬ್ಬರು ಅಧಿಕಾರಿಗಳು ಹಾಗೂ ಇತರರ ವಿರುದ್ದ ಅಕ್ರಮ ಹಣ ವರ್ಗಾವಣೆಗೆ ಮಾಡಿದ ಆರೋಪದಲ್ಲಿ ಜಾರಿ ನಿರ್ದೇತನಾಲಯ ನ್ನಾಯಾಲಯಕ್ಕೆ ದೋಷಾರೋಪ ಪಟ್ಟ ಸಲ್ಲಿಸಿದೆ

ಹೆಡ್ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಿಸಿ ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಮತ್ತು ಅವರ ರಾಜಕೀಯ ಉತ್ತರಾಧಿಕಾರಿಯಾಗಿರುವ ಪುತ್ರಿ ಮರ್ಯಮ್ ಅವರನ್ನು ಕಳೆದ ರಾತ್ರಿ ಲಾಹೋರ್ ವಿಮಾನ ನಿಲ್ಲಾಣದಲ್ಲಿ ಬಂಧಿಸಲಾಗಿದೆ

ಪಾಕಿಸ್ತಾನದ ಮುಸ್ಲಿಂ ಲೀಗ್ನ ಮುಖ್ಯಸ್ಥರೂ ಆಗಿರುವ ನವಾಜ್ ಶರೀಫ್ ಮತ್ತು ಮರ್ಯಮ್ ಅಬುದಾಬಿಯಿಂದ ಲಾಹೋರ್ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಾಗ ಅವರನ್ನು ಪೊಲೀಸರು ಬಂಧಿಸಿದರು ಶರೀಫ್ ಅವರ ಪತ್ನಿ ಕುಲ್ತುಂ ಗಂಟಲು ಕ್ಯಾನರ್ನಿಂದ ಬಳಲುತ್ತಿದ್ದ ಹಿನ್ನೆಲೆಯಲ್ಲಿ ಇದಕ್ಕೂ ಮೊದಲು ಶರೀಫ್ ಅವರು ಲಂಡನ್ನಿಂದ ಯುಎಐಗೆ ತೆರಳಿದ್ದರು ಶರೀಫ್ ಮತ್ತು ಅವರ ಪತ್ನಿಯನ್ನು ಪೊಲೀಸರು ಬಂಧಿಸಿ ರಾವಲ್ವಿಂಡಿಯ ಅದಿಯಾಲ ಜೈಲಿಗೆ ಕಳುಹಿಸಲಾಗಿದೆ ಎಂದು ಪಿ ಎಂ ಎಲ್ ವಕ್ತಾರ ಮರಿಯಂ ಚಿರಂಗಜೇಬ್ ತಿಳಿಸಿದ್ದಾರೆ

ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಐತಿಹಾಸಿಕ ತೀರ್ಮ ನೀಡಿತ್ತು ಮರಿಯಂ ನವಾಜ್ ಅವರ ಪತಿ ಮೊಹಮ್ನದ್ ಸಫ್ಲರ್ ಅವರನ್ನೂ ಕೂಡ ಅದಿಯಾಲ ಜೈಲಿಗೆ ಕಳುಹಿಸಲಾಗಿದೆ

ತಮ್ಮ ಪಕ್ಷಕ್ಕೆ ಹೆಚ್ಚಿನ ಬಲ ತಂದುಕೊಡುವ ಉದ್ದೇಶದಿಂದ ಅವರು ದೇಶಕ್ಕೆ ಮರಳಿದ್ದಾರೆ ಎಂದು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ

ದಾಳಿಯ ಹೊಣೆಯನ್ನು ಇಸ್ಲಾಮಿಕ್ ಸ್ಟೇಟ್ ಉಗ್ರರು ವಹಿಸಿಕೊಂಡಿದ್ದಾರೆ ಸಾರ್ವತ್ರಿಕ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಪಾಕಿಸ್ತಾನದಲ್ಲಿ ಕಾನೂನು ಮತ್ತು ಸುವ್ಲವಸ್ಟೆ ಸಂಪೂರ್ಣ ಹದಗೆಟ್ಟದೆ

ಕುಲ್ದೀಪ್ ಪಂದ್ಯ ಮರುಷ ಪ್ರಶಸ್ತಿಗೆ ಭಾಜನರಾದರು